ಹೊಸ ತಂತ್ರಜ್ಞಾನದ ವಿಧವಾಗಿ ಸವಾಲುಗಳು ಎದುರಾಗಲಿದ್ದು ಪರಿಹಾರವೂ ಸಿಗಲಿವೆ ಎಂದರು ಮುಂಬರುವ ದಿನಗಳಲ್ಲಿ ಸ್ವಾವಲಂಭಿ ಭಾರತ ನಿರ್ಮಾಣಕ್ಕೆ ಎಲ್ಲಾ ಕ್ಷೆಗಾರಿಕೆಗಳು ಮತ್ತು ಉದ್ದಿಮೆಗಳು ತಮ್ಮ ಸಂಪೂರ್ಣ ಶಕ್ತಿ ಧಾರೆ ಎರೆಯುವಂತೆ ಅವರು ಮನವಿ ಮಾಡಿ ಇದು ಯೋಜನೆ ರೂಪಿಸಲು ಮತ್ತು ಕಾರ್ಯೋನ್ತುಖವಾಗಲು ಸಕಾಲ ಎಂದಿದ್ದಾರೆ

ಇದು ಭಾರತೀಯರ ಕನಸು ಮತ್ತು ಬದ್ದತೆಯ ಪರೀಕ್ಷೆಯಾಗಿದೆ ಎಂದು ಮೋದಿ ವರಿಸಿದ್ದಾರೆ ಮುಂದುವರೆದು ಅವರು ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಸಬೇಕು ಈ ನಿಟ್ಟನಲ್ಲಿ ಕೃಷಿ ರಕ್ಷಣೆ ಬಾಹ್ಯಾಕಾಶ ಇಂಧನ ನಿರ್ಮಾಣ ದಿಷಧ ಸಾರಿಗೆ ಮೊದಲಾದ ಪ್ರಮುಖ ವಲಯಗಳಲ್ಲಿ ಕೈಗಾರಿಕೆಗಳು ಹೂಡಿಕೆ ಹೆಚ್ಚಿಸುವಂತೆ ಸಲಹೆ ನೀಡಿದರು ಭಾರತದಲ್ಲಿ ತಯಾರಿಕೆಗೆ ಉತ್ತೇಜನ ನೀಡಲು ತಮ್ಮ ಸರ್ಕಾರ ನಿರಂತರ ಕ್ರಾಂತಿಕಾರಕ ಕ್ರಮಗಳನ್ನು ಕೈಗೊಂಡಿದ್ದು ಹತ್ತಕ್ಕೂ ಹೆಚ್ಚು ವಲಯಗಳನ್ನು ಉತ್ಪಾನ್ನ ಆಧಾರಿತ ಪ್ರೋತ್ಸಾಪಕ ಯೋಜನೆಯಡಿ ಸೇರ್ಪಡೆ ಮಾಡಲಾಗಿದ್ದು ಅತೀ ಶೀಘ್ರದಲ್ಲೇ ಸಕಾರಾತ್ಮಕ ಬದಲಾವಣೆ ಕಾಣಬಹುದು ಕೊರೊನಾ ಸಾಂಕ್ರಾಮಿಕದ ಬಿಕ್ಕಟ್ಟನಲ್ಲೂ ಇಡೀ ವಿಶ್ವ ಬಂಡವಾಳ ಹೂಡಿಕೆಯಲ್ಲಿ ಹಿಂಜರಿತ ಅನುಭವಿಸದರೂ ಭಾರತದಲ್ಲಿ ದಾಖಲೆಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ಪರಿದು ಬಂದಿದೆ ದೇಶದಲ್ಲಿನ ಕ್ರಾಂತಿಗಳಿಂದಾಗಿ ಬಂಡವಾಳ ಹೂಡಿಕೆಗೆ ಭಾರತ ಏಕೆ ಎಂಬ ಭಾವನೆಯಿಂದ ಇದೀಗ ಭಾರತ ಏಕಾಗಬಾರದ ಎಂಬ ಭಾವ ಮೂಡಿದೆ

ಭಾರತದ ಯಶಸ್ಸಿನ ಬಗ್ಗೆ ಹಿಂದೆಂದು ವಿಶ್ವದಲ್ಲಿ ಈಗಿರುವ ಸಕಾರಾತ್ಮ ಭಾವ ಇರಲಿಲ್ಲ ಈಗ ಭಾರತ ಮುನ್ನಡೆಯಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾ ಹೊಸ ಚೈತನ್ಯದೊಂದಿಗೆ ಸಾಗಿದೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟದ್ದಾರೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಕೇಂದ್ರ ಸಚಿವರಾದ ಪ್ರಹ್ನಾದ್ ಜೋಶಿ ಸದಾನಂದ ಗೌಡ ಜನರಲ್ ಡಾ ವಿ

ಸೋಂಕು ಪತ್ತೆ ಪರೀಕ್ಷೆ ಸಂಪರ್ಕ ಪತ್ತೆ ಮತ್ತು ಚಿಕಿತ್ಸೆಗೆ ಆದ್ಲತೆ ನೀಡಿದ ಕಾರಣ ಸೋಂಕಿನಿಂದ ಸಾವನ್ನಪ್ಪುವವರ ಸಂಖ್ಯೆ ಇಳಿಮುಖವಾಗಿದ್ದು ಚೇತರಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ